ಪೌರತ್ವ ತಿದ್ದುಪಡಿ ಕಾಯ್ದೆ ಅಂದರೆ ಪೌರತ್ವ ನೀಡಿಕೆ ಹೊರತು ಯಾವುದೇ ವ್ಲಕ್ತಿಯ ನಾಗರೀಕತ್ವ ಕಸಿದುಕೊಳ್ಳುವುದಿಲ್ಲ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪುನಃ ಪ್ರತಿಪಾದನೆ

ಜಮ್ಲ ಕಾಶ್ಸೀರದ ಪುಲ್ನಾಮ ಜಿಲ್ಲೆಯಲ್ಲಿ ಭದ್ರತಾ ಪಡೆ ನಡೆಸಿದ ಗುಂಡಿನ ಚಕಮಕಿಯಲ್ಲಿ ಇಬ್ಲರು ಭಯೋತ್ವಾದಕರ ಹತ್ಯೆ

ಗೌವಾಹತಿಯಲ್ಲಿ ನಡೆಯುತ್ತಿರುವ ಚೇಲೋ ಇಂಡಿಯಾ ಕ್ರಿಡಾಕೂಟದಲ್ಲಿ ಇಂದು ಹಲವಾರು ಹೊಸ ದಾಖಲೆ ನಿರ್ಮಾಣ ಸಾಧ್ಯತೆ

ಪೌರತ್ವ ತಿದ್ದುಪಡಿ ಕಾನೂನು ಪೌರತ್ವ ನೀಡುವುದೇ ಹೊರತು ಯಾವುದೇ ವಕ್ಷಿಯ ಪೌರತ್ವವನ್ನು ರದ್ದುಪಡಿಸುವುದಿಲ್ಲ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ ಸ್ವಾಮಿ ವಿವೇಕನಂದರ ಜಯಂತೋತ್ಲವ ಅಂಗವಾಗಿ ಕೋಲ್ಕತ್ತದ ರಾಮಕೃಷ್ಣ ಮಠದ ಕೇಂದ್ರ ಕಚೇರಿಯಲ್ಲಿ ಇಂದು ಬೆಳಗ್ಗೆ ಆಯೋಜಿಸಿದ್ದ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಪೌರತ್ವ ರದ್ದುಪಡಿಸುವ ತಪ್ಪು ಸಂದೇಶ ರವಾನೆಯಾಗುತ್ತಿದೆ ಇದರ ಬಗ್ಗೆ ಜನರಲ್ಲಿ ಯುವಕರು ಜಾಗೃತಿ ಮೂಡಿಸಬೇಕು ಎಂದು ಅವರು ಸ್ಪಷ್ಟಪಡಿಸಿದರು ರಾಜಕೀಯ ಕಾರಣಕ್ಕಾಗಿ ಗೊಂದಲ ಸೃಷ್ಟಿಸಲಾಗಿದೆ ಇದರ ಬಗ್ಗೆ ಜಾಗೃತಿ ಮೂಡಿಸುವುದು ಅತ್ಯಗತ್ಯವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದರು ಈಶಾನ್ಯ ವಲಯದಲ್ಲಿ ಪೌರತ್ವ ಕಾಯ್ದೆ ತಿದ್ದುಪಡಿ ಕುರಿತು ಯಾವುದೇ ತೊಂದರೆಯಿಲ್ಲ ಎಂದು ಕೇಂದ್ರ ಸರ್ಕಾರ ಸ್ಪಪ್ಪಪಡಿಸುತ್ತಿದ್ದರು ಸಹ ಕೆಲವು ಶಕ್ತಿಗಳು ಗೊಂದಲ ಮೂಡಿಸುತ್ತಿವೆ

ಸ್ವಾಮಿವೇಕಾನಂದ ಅವರ ಕನಸಿನಂತೆ ದೇಶ ನಿರ್ಮಾಣ ಮಾಡಲು ಯುವಕರ ಸಹಕಾರ ಅಗತ್ಯವಾಗಿದೆ ಆ ನಿಟ್ಟನಲ್ಲಿ ಸ್ವಾಮಿವೇಕನಂದ ಅವರ ಜನ್ಮ ದಿನವನ್ನು ರಾಷ್ಟೀಯ ಯುವ ದಿನವನ್ನಾಗಿ ಆಚರಿಸಲಾಗುತ್ತಿದೆ ಬೇಲೂರು ಮಠದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಬೆಳಗ್ಗೆ ಪೂಜೆ ಸಲ್ಲಿಸಿದರು

ನವೀಕೃತ ಐತಿಹಾಸಿಕ ಕಟ್ಟಡವನ್ನು ಅವರು ಇದೇ ಸಂದರ್ಭದಲ್ಲಿ ಲೋಕಾರ್ಪಣೆ ಮಾಡಿದರು

ಭಾರತದ ತ್ರೇಷ್ಠ ತತ್ವಜ್ಞಾನಿ ಚಿಂತಕ ಸ್ವಾಮಿ ವಿವೇಕಾನಂದರು ವೇದಾಂತ ಮತ್ತು ಯೋಗದ ಮಹತ್ವ ಸಾರುವ ಮೂಲಕ ಜಾಗತಿಕವಾಗಿಯೂ ಮಹತ್ತರ ಕೊಡುಗೆ ನೀಡಿದ್ದರು

ಅವರು ರಾಮಕೃಷ್ಣ ಮಠ ಹಾಗೂ ರಾಮಕೃಷ್ಣ ಮಿಷನ್ನ ಸಂಸ್ಥಾಪಕರಾಗಿದ್ದರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನಿನ್ನೆ ಸಂಜೆ ಕೊಲ್ಕತ್ತಾದ ಓಲ್ಡ್ ಕರೆನ್ಸಿ ಕಟ್ಟಡದಲ್ಲಿ ನಿರ್ಮಿಸಲಾದ ಸ್ವಾಮಿ ವಿವೇಕಾನಂದರ ಮತ್ಥಳಿಯನ್ನು ಅನಾವರಣಗೊಳಿಸಿ ಅವರಿಗೆ ಗೌರವ ನಮನ ಸಲ್ಲಿಸಿದ ನಂತರ ಮಾತನಾಡಿ ಭಾರತದ ಸಂಸ್ಕೃತಿಯನ್ನು ವೃದ್ಧಿಸಲು ವಿವೇಕಾನಂದರ ಕೊಡುಗೆ ಅನನ್ಯವಾದುದು ಎಂದರು ಅವರ ಬೋಧನೆಗಳು ಇಂದಿನ ಪೀಳಿಗೆಗೂ ಪ್ರಸ್ತುತವಾಗಿದೆ ಎಂದರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಎರಡು ದಿನಗಳ ಭೇಟಗಾಗಿ ನಿನ್ನೆ ಕೊಲ್ಕತ್ತಾಗೆ ಭೇಟ ನೀಡಿದ್ದರು ವಿವೇಕಾನಂದರ ಜನ್ಮ ದಿನಾಚರಣೆಯ ಸಂದರ್ಭದಲ್ಲಿ ದೇಶಾದ್ಯಂತ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಸ್ವಾಮಿ ವಿವೇಕಾನಂದರ ಪೂರ್ವಜನರ ನಿವಾಸವಿರುವ ಉತ್ತರಕೊಲ್ಕತ್ತಾದಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಸ್ವಾಮಿ ವಿವೇಕಾನಂದರ ಜನ್ಮ ದಿನವನ್ನು ದೇಶಾದ್ಯಂತ ರಾಷ್ಟೀಯ ಯುವ ದಿನವನ್ನಾಗಿ ಆಚರಿಸಲಾಗುತ್ತಿದೆ

ಪೌರತ್ವ ತಿದ್ದುಪಡಿ ಕಾಯ್ದೆ ಬೆಂಬಲಿಸಿ ಮಧ್ಯಪ್ರದೇಶ ಜಬ್ಬಲ್ಪುರ್ನಲ್ಲಿ ಆಯೋಜಿಸಿರುವ ಕಾರ್ಯಕ್ರಮದಲ್ಲಿ ಇಂದು ಗೃಹ ಸಚಿವ ಅಮಿತ್ ಶಾ ಪಾಲ್ಗೊಳ್ಳಲಿದ್ದಾರೆ ಪೌರತ್ವ ತಿದ್ದುಪಡಿ ಕಾಯ್ದೆ ಮತ್ತು ರಾಷ್ಟೀಯ ನಾಗರೀಕರ ನೋಂದಣಿ ಕುರಿತು ಜನರಲ್ಲಿ ಜಾಗ್ಯತಿ ಮೂಡಿಸುವ ಕಾರ್ಯಕ್ರಮ ಇದಾಗಿದೆ ಅಮಿತ್ ಶಾ ಗ್ಯಹಸಚಿವರಾದ ನಂತರ ಭಾಗವಹಿಸುತ್ತಿರುವ ಮೊದಲ ಕಾರ್ಯಕ್ರಮ ಇದಾಗಿದೆ

ಈ ಪ್ರದೇತದಲ್ಲಿ ಮತದಾನದ ಬಗ್ಗೆ ಜಾಗೃತಿ ಮೂಡಿಸಲು ದೆಹಲಿಯ ಚುನಾವಣಾ ಕಚೇರಿ ಹಸಲವು ಜಾಗೃತಿ ಕಾರ್ಯಕ್ರಮವನ್ನು ನಿನ್ನೆಯಿಂದ ಆಯೋಜಿಸಿದೆ ಎಂದು ಮುಖ್ಯ ಚುನಾವಣಾಧಿಕಾರಿ ತಿಳಿಸಿದ್ದಾರೆ

ಜಮ್ಮ ಕಾಶ್ಮೀರದಲ್ಲಿ ಸೂಕ್ಷ್ಮ ಮತ್ತು ಸಣ್ಣ ಉದ್ದಿಮೆಗಳಿಗೆ ಅಗತ್ಯ ಸೇವೆ ಹಾಗೂ ಸರ್ಕಾರಿ ಸ್ವಾಮ್ಯದ ಉದ್ಯಮದ ಸ್ಟಾಪನೆಗೆ ಅಲ್ಲಿನ ಸರ್ಕಾರ ಕೆಲವು ಯೋಜನೆಗಳನ್ನು ಪ್ರಕಟಿಸಿದೆ ಸಣ್ಣ ಉದ್ವಿದಾರರಿಗೆ ಆರ್ಥಿಕ ನೆರವು ನೀಡುವುದು ಈ ಯೋಜನೆಯ ಉದ್ದೇಶವಾಗಿದೆ ಎಂದು ಜಮ್ನು ಕಾಶ್ಮೀರದ ಹಣಕಾಸು ಸಚಿವಾಲಯ ತನ್ನ ಪ್ರಕಟಣೆಯಲ್ಲಿ ತಿಳಬದೆ

ಹಿನಾಭಟ್ ಜಮ್ಮವಿನಲ್ಲಿ ತಿಳಿಸಿದ್ದಾರೆ

ಉಕ್ರೇನ್ ವಿಮಾನ ಧ್ವಂಸ ಮಾಡಿದ ಘಟನೆ ಹಿನ್ನೆಲೆಯಲ್ಲಿ ಇರಾನ್ ರಾಜಧಾನಿ ತೆಹರಾನ್ನಲ್ಲಿ ನೂರಾರು ಮಂದಿ ಪ್ರತಿಭಟನೆ ನಡೆಸಿದರು

ಇರಾನ್ ವಿಮಾನವನ್ನು ಧ್ವಂಸ ಮಾಡಿದಕ್ಕೆ ಕ್ಷಮೆಯಾಚಿಸಿದ ನಂತರವೂ ಪ್ರತಿಭಟನೆ ಮುಂದುವರೆದಿದೆ ಈ ಮಧ್ಯೆ ಅಮೆರಿಕಾ ಅಧ್ಯಕ್ಷರಾದ ಡೋನಾಲ್ಡ್ ಟ್ರಂಪ್ ಪ್ರತಿಭಟನಕಾರರಿಗೆ ಟ್ವೀಟ್ ಮೂಲಕ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಎಂದು ವರದಿಯಾಗಿದೆ

ನ್ಯೂಜಿಲ್ಡಾಂಡ್ನಲ್ಲಿ ನಡೆಯಲಿರುವ ಕ್ರಿಕೆಟ್ ಪಂದ್ಯಾವಳಿಗಾಗಿ ಭಾರತ ತಂಡದ ಆಯ್ಕೆ ಇಂದು ಮುಂಬೈಯಲ್ಲಿ ನಡೆಯಲಿದೆ